ಸೀನಿಯರ್ ರಾಷ್ಷೀಯ ಬ್ಲಾಡಿಂಟನ್ ಚಾಂಪಿಯನ್ ಶೀಪ್ ಇಂದು ಮಹಿಳೆಯರ ಸಿಂಗಲ್ಪ್ ಅಂತಿಮ ಪಂದ್ಯ

ಗೃಪ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ವಾರ್ತಾ ಮತ್ತು ಪ್ರಸಾರ ಸಚಿವ ರಾಜ್ಯವರ್ಧನ್ ರಾಥೋಡ್ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕ್ರೇಜವಾಲ್ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಭೂಸೇನಾಪಡೆ ಮುಖ್ಯಕ್ಷ ಜನರಲ್ ಬಿಪಿನ್ ರಾವತ್ ವಾಯುಪಡೆ ಮುಖ್ಯಸ್ವ ಏರ್ಚೀಫ್ ಮಾರ್ಷಲ್ ಬಿ

ಧನೋವಾ ನೌಕಾಪಡೆ ಮುಖ್ಯಸ್ವ ಅಡ್ಡಿರಲ್ ಸುನೀಲ್ ಲಂಬಾ ಮತ್ತಿತರರು ಹುತಾತ್ಮ ಯೋಧರಿಗೆ ಗೌರವ ಸಮರ್ಪಿಸಿದರು ಉತ್ತರ ಪ್ರದೇಶದ ಝಾನ್ಲಿಯಲ್ಲಿ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ದಾಳಿ ನಡೆಸಿದವರು ಹಾಗೂ ದಾಳಿಗೆ ನೆರವಾದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಈ ನಿಟ್ಟನಲ್ಲಿ ಸೇನಾಪಡೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ ಯೋಧರ ಬಲಿದಾನ ವ್ಕರ್ಥವಾಗಲು ಬಿಡುವುದಿಲ್ಲ ಎಂದರು ದೆಪಲಿಯಲ್ಲಿ ನಿನ್ನೆ ಮಾತನಾಡಿದ ಪ್ರಧಾನ ಮಂತ್ರಿ ಭಯೋತ್ಪಾದನಾ ದಾಳಗಳಿಂದ ಭಾರತ ವಿಚಲಿತಗೊಳ್ಳುವುದಿಲ್ಲ

ಈ ಮಧ್ಯೆ ಗೃಹ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ತ್ರೀನಗರಕ್ಕೆ ಭೇಟಿ ನೀಡಿ ಉನ್ನತ ಮಟ್ಟದ ಸಭೆ ನಡೆಸಿದರು ದಾಳಿ ನಂತರದ ಪರಿಸ್ಥಿತಿಯನ್ನು ಪರಾಮರ್ಶಿಸಿದರು ಜಮ್ಮ ಮತ್ತು ಕಾಶ್ಮೀರದಲ್ಲಿ ಕೋಮ ಸೌಹಾರ್ದತೆಯನ್ನು ಕದಡಲು ಯಾರಿಗೂ ಅವಕಾಶ ನೀಡುವುದಿಲ್ಲ

ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಮಾತನಾಡಿ ದಾಳಯ ಹೊಣೆಯನ್ನು ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಹೊತ್ತುಕೊಂಡಿದೆ ಈ ಸಂಘಟನೆ ಹಾಗೂ ಇದರ ನಾಯಕತ್ವ ಹೊಂದಿರುವವರು ಪಾಕಿಸ್ತಾನದಲ್ಲಿದ್ದಾರೆ ಎಂದು ಹೇಳಿದ್ದಾರೆ ಅಂತಾರಾಷ್ಷೀಯ ಒತ್ತಡವಿದ್ದರೂ ಸಹ ಪಾಕಿಸ್ತಾನ ಈ ಭಯೋತ್ಪಾದಕ ಗುಂಪುಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದಿದ್ದಾರೆ ಪಾಕಿಸ್ತಾನ ಕೂಡಲೇ ಈ ಭಯೋತ್ಪಾದಕ ಸಂಘಟನೆಯ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ವಲಯದಲ್ಲಿ ಶಾಂತಿಯುತ ವಾತಾವರಣ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ

ಕರ್ನಾಟಕದ ಮಂಡ್ಯ ಜೆಲ್ಲೆಯಲ್ಲಿ ಹುತಾತ್ನ ಯೋಧ ಎಚ್ ಗುರು ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರಕ್ಕೆ ಸಿದ್ದತೆ ಪ್ರಗತಿಯಲ್ಲಿದೆ ಇಂದು ಬೆಳಗ್ಗೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ಲಾಣಕ್ಕೆ ಪಾರ್ಥಿವ ಶರೀರವನ್ನು ತರಲಾಯಿತು ಕೇಂದ್ರ ಸಚಿವ ಡಿ

ಸದಾನಂದಗೌಡ ಸೇರಿದಂತೆ ಹಲವು ಗಣ್ಣರು ಹುತಾತ್ನ ಯೋಧನಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ರಸ್ತೆ ಮಾರ್ಗವಾಗಿ ಪಾರ್ಥಿವ ಶರೀರವನ್ನು ಸ್ವಗ್ರಾಮ ಮದ್ದೂರು ತಾಲೂಕಿನ ಗುಡಿಗೆರೆಗೆ ಕೊಂಡೊಯ್ಲಲಾಗುತ್ತಿದೆ ಗ್ರಾಮದಲ್ಲಿ ಸುಮಾರು ಒಂದು ಗಂಟೆ ಕಾಲ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಸಂಜೆ ಅಂತ್ಯಸಂಸ್ಕಾರ ನಡೆಯಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಿ

ಪುಟ್ಟರಾಜು ತಿಳಿಸಿದ್ದಾರೆ ಈ ನಡುವೆ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಅವರು ನಿನ್ನೆ ಸಂಜೆ ಅಮೆರಿಕ ರಾಷ್ಷೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ಸನ್ ಅವರೊಂದಿಗೆ ದೂರವಾಣಿ ಮಾತುಕತೆ ನಡೆಸಿದರು

ಅಲ್ಲದೆ ಪುಲ್ವಾಮಾ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಸರಾದವರಿಗೆ ನ್ಯಾಯ ಒದಗಿಸಲು ಎಲ್ಲಾ ಅಗತ್ತ ನೆರವನ್ನು ಭಾರತಕ್ಕೆ ಪ್ರಾಮಾಣಿಕವಾಗಿ ನೀಡುವುದಾಗಿ ಅವರು ಹೇಳಿದರು ಅಮೆರಿಕ ಬೆಂಬಲವನ್ನು ರಾಷ್ಟೀಯ ಭದ್ರತಾ ಸಲಹೆಗಾರ ದೋವೆಲ್ ಶ್ಲಾಘಿಸಿದ್ದಾರೆ

ವಿಶ್ವಸಂಸ್ಥೆಯ ನಿರ್ಣಯದಂತೆ ಜೆಇಎಂ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ವ ಮಸೂದ್ ಅಜರ್ ಜಾಗತಿಕ ಭಯೋತ್ಪಾದಕ ಎಂದು ಫೋಷಿಸಲು ಇರುವ ಅಡೆತಡೆಗಳನ್ನು ತೆಗೆದು ಹಾಕಲು ಪ್ರಯತ್ನಿಸುವುದಾಗಿ ಇಬ್ಬರು ನಿರ್ಧಾರ ಕೈಗೊಂಡಿದ್ದಾರೆ

ನಾಂದೇಡ್ನಲ್ಲಿ ನಿರ್ಮಾಣಗೊಂಡಿರುವ ಏಕಲವ್ದ ಮಾದರಿ ವಸತಿ ಶಾಲೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ವಾಟಿಸಿದರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಾಣಗೊಂಡಿರುವ ಮನೆಗಳನ್ನು ಆಯ್ಲ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಕೇಲಿ ಕೈಗಳನ್ನು ವಿತರಿಸಿದರು

ಮಹಾರಾಷ್ಟ ರಾಜ್ಯ ಗ್ರಾಮೀಣ ಜೀವನ ಜ್ಯೋತಿ ಅಭಿಯಾನದ ಫಲಾನುಭವಿಗಳಿಗೆ ಪ್ರಧಾನಮಂತ್ರಿ ಪ್ರಮಾಣಪತ್ರ ಹಾಗೂ ಚೆಕ್ಗಳನ್ನು ವಿತರಿಸಿದರು

ಧುಲೆ ನರ್ದಾನ ರೈಲು ಮಾರ್ಗ ಮತ್ತು ಜಲಗಾಂವ್ ಮನ್ಮಾಡ್ ರೈಲು ಮಾರ್ಗಕ್ಕೂ ಪ್ರಧಾನಿ ಶಿಲಾನ್ಯಾಸ ನೆರವೇರಿಸಲಿದ್ದು

ಬಲ್ಗೇರಿಯಾದ ಉಪಪ್ರಧಾನಿ ಮತ್ತು ವಿದೇತಾಂಗ ಸಚಿವರನ್ನು ಸುಷ್ಮಾ ಸ್ವರಾಜ್ ಭೇಟಿ ಮಾಡಲಿದ್ದು ದ್ವಿಪಕ್ಷೀಯ ಮತ್ತು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ

ಸ್ವೇನ್ನಲ್ಲಿ ಅವರು ಅಲ್ಲಿಯ ವಿದೇಶಾಂಗ ಸಚಿವ ಜೋಸೆಫ್ ಬೊರೆಲ್ ಫಾಂಟಲೆಸ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ

ವೆಂಕಯ್ಯನಾಯ್ಡು ಅವರು ಇಂದು ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ಗೆ ಭೇಟಿ ನೀಡಿ ಕುಂಭಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಗಂಗಾಮೂಜೆ ನಂತರ ಅವರು ಪವಿತ್ರ ಅಕ್ಷಯವಟ್ ಹಾಗೂ ಸರಸ್ವತಿ ಕೂಪ್ಗೆ ತೆರಳಿ ದೇವರ ದರ್ಶನ ಪಡೆಯಲಿದ್ದಾರೆ ಪನುಮಾನ್ಜೀ ದರ್ಶನವನ್ನು ಸಹ ಉಪರಾಷ್ಟಪತಿ ಅವರು ಪಡೆಯಲಿದ್ದು ನಂತರ ಕುಂಭಸೇವಾ ಮಿತ್ರ ಸ್ವಯಂ ಸೇವಕರು ಆಯೋಜಿಸಿರುವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ದೆಹಲಿಗೆ ವಾಪಸ್ ಆಗುವ ಮುನ್ನ ಅವರು ಕುಂಭದ ಅರೈ ಪ್ರದೇಶದಲ್ಲಿರುವ ಪರಮಾರ್ಥ ನಿಕೇತನಾ ಆಶ್ರಮಕ್ಕೆ ಭೇಟಿ ನೀಡಲಿದ್ದಾರೆ

ಹಗರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಅವರ ಪತಿ ರಾಬರ್ಟ್ ವಾದ್ರಾ ಜೈಪುರ್ನಲ್ಲಿ ಕಳೆದವಾರ ವಿಚಾರಣೆಗೆ ಪಾಜರಾಗಿದ್ದರು ಮತ್ತೊಬ್ಬ ಆರೋಪಿ ರಾಬರ್ಟ್ ವಾದ್ರಾ ಅವರ ತಾಯಿಯೂ ನ್ಯಾಯಾಲಯದ ನಿರ್ದೇಶನದಂತೆ ವಿಚಾರಣೆಗೆ ಹಾಜರಾಗಿದ್ದರು

ಹಾಲಿ ಅಧ್ಯಕ್ಷ ಮುಹಾಮ್ನದು ಬುಹಾರಿ

ಅವರ ಪ್ರತಿಸ್ಪರ್ಧಿಯಾಗಿ ಮಾಜಿ ಉಪಾಧ್ಯಕ್ಷ ಅತಿಕು ಅಬುಬಕರ್ ಕಣಕ್ಕಿಳಿದಿದ್ದು

ಕಳೆದ ಬಾರಿ ನಾಗ್ದುರ್ನಲ್ಲಿ ನಡೆದಿದ್ದ ಪಂದ್ಯಾವಳಿಯ ಫೈನಲ್ನಲ್ಲೂ ಈ ಅಬ್ಬರು ಪಟುಗಳು ಮುಖಾಮುಖಿಯಾಗಿದ್ದು